ಿ ಮೈ ಭೀ ಚೌಕೀದಾರ್ ಅಭಿಯಾನದೊಂದಿಗೆ ಕೈ ಜೋಡಿಸಿದವರೊಡನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಇಂದು ವೀಡಿಯೋ ಸಂವಾದ ಿ ಇಂದು ವಿಶ್ವ ಗುಬ್ಬಚ್ಚಿಗಳ ದಿನ ಗುಬ್ಬಚ್ಚಿಗಳ ಉಳಿವಿಗೆ ಅರಿವು ಮೂಡಿಸಲು ಹಲವು ಕಾರ್ಯಕ್ರಮ ವಾರ್ತೆಗಳ ವಿವರ ಧಾರವಾಡ ಹೊಸ ಬಸ್ ನಿಲ್ವಾಣದ ಬಳಿ ಇರುವ ಕುಮಾರೇಶ್ವರ ನಗರದ ವಾಣಿಜ್ಯ ಸಂಕೀರ್ಣದಲ್ಲಿ ನಿನ್ನೆ ಅಪರಾಹ್ನ ಬಹು ಮಹಡಿ ಕಟ್ಟಡ ಕುಸಿದು ಬಿದ್ದ ಪರಿಣಾಮ ಇಬ್ಬರು ಮೃತಪಟ್ಟಿದ್ದು

ರಕ್ಷಣಾ ಕಾರ್ಯಾಚರಣೆ ಮುಂದುವರಿದಿದೆ

ನೆಲ ಅಂತಸ್ತು ಹಾಗೂ ಬೇಸಮೆಂಟ್ನಲ್ಲಿ ಅಂಗಡಿಗಳಿದ್ದು ಅಲ್ಲಿ ಕೆಲಸ ಮಾಡುತ್ತಿದ್ದವರು ಕೂಡ ಕಟ್ಟಡದ ಅವಶೇಷಗಳಡಿ ಸಲುಕಿದ್ದಾರೆ

ಕಟ್ಟಡದ ಅವಶೇಷಗಳಡಿ ಸಿಲುಕಿದವರ ರಕ್ಷಣೆ ಆದ್ಯತೆಯಾಗಿದ್ದು ರಕ್ಷಣಾ ತಂಡ ಪೈಪ್ ಮೂಲಕ ನೀರು ಮತ್ತು ಗ್ಲಕೋಸನ್ನು ರವಾನಿಸುತ್ತಿದೆ ಗಾಯಗೊಂಡವರನ್ನು ಹುಬ್ಬಳ್ಳಿಯ ಕಿಮ್ಸ್ ಧಾರವಾಡದ ಜಿಲ್ಲಾ ಆಸ್ಪತ್ತೆ

ನಾಗರಾಜ್ ಆದೇಶ ಹೊರಡಿಸಿದ್ದಾರೆ ಫಟನಾ ಸ್ವಳದಲ್ಲಿ ರಕ್ಷಣಾ ಕಾರ್ಯದ ನೇತೃತ್ವ ವಹಿಸಿರುವ ಧಾರವಾಡ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಫಟನೆ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದರು

ಜಿ ರವಿಕಾಂತೇಗೌಡ ಅವರು ತಂಡದೊಂದಿಗೆ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿನಿಂದ ಧಾರವಾಡಕ್ಕೆ ಆಗಮಿಸಿದ್ದು ರಕ್ಷಣಾ ಕಾರ್ಯಾಚರಣೆಯ ಮೇಲುಸ್ತುವಾರಿ ವಹಿಸಿದ್ದಾರೆ ಧಾರವಾಡದಲ್ಲಿ ನಿರ್ಮಾಣ ಹಂತದಲ್ಲಿರುವ ಕಟ್ಟಡ ಕುಸಿದು ಇಬ್ಬರು ಮೃತಪಟ್ಟು ಹಲವಾರು ಮಂದಿ ಗಾಯಗೊಂಡವರ ಬಗ್ಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ದಿಗ್ಗಮ ವ್ಯಕ್ತಪಡಿಸಿದ್ದು ರಕ್ಷಣಾ ಕಾರ್ಯಾಚರಣೆಗೆ ವ್ಯವಕ್ಕೆ ಕೈಗೊಳ್ಳುವಂತೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಿರುವುದಾಗಿ ತಮ್ಮ ಟ್ವಟ್ರ ಸಂದೇಶದಲ್ಲಿ ತಿಳಿಸಿದ್ದಾರೆ

ಕಳೆದ ಲೋಕಸಭಾ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಮಹಿಳೆಯರು ಕಡಿಮೆ ಪ್ರಮಾಣದ ಮತದಾನ ಮಾಡಿರುವ ಮತಗಟ್ಟೆಗಳನ್ನು ಗುರುತಿಸಿ ಪ್ರಾತ್ವಕ್ಷಿಕೆ ಹಾಗೂ ಬೀದಿ ನಾಟಕಗಳ ಮೂಲಕ ಜಾಗೃತ ಮೂಡಿಸಲಾಗುತ್ತಿದೆ ಎಂದು ಗದಗ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರೂ ಆಗಿರುವ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ ಮಂಜುನಾಥ ಚವ್ನಾಣ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಗದಗ್ ಚಿಲ್ಲಾಡಳಿತ ವತಿಯಿಂದ ಕೈಗೊಳ್ಳಲಾದ ಕ್ರಮಗಳ ಕುರಿತು ಅವರು ಆಕಾಶವಾಣಿಗೆ ಮಾಹಿತಿ ನೀಡಿದರು

ಇದೇ ಸಂದರ್ಭದಲ್ಲಿ ಮೋದಿಯವರು ಹೋಳಿ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುವರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಇಂದು ವಿಶ್ವ ಗುಬ್ಬಚ್ಚಿಗಳ ದಿನ

ಇಂದು ಮೊದ್ವೆಲ್ ಟವರ್ಗಳಿಂದ ಹೊರಸೂಸುವ ವಿಕಿರಣಗಳಿಂದ ಗುಬ್ಬಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದ್ದು ಈಗ ಅತ್ಯಂತ ಅಪಾಯದ ಅಂಚಿನಲ್ಲಿರುವ ಪಕ್ಷಿ ಎಂದು ಗುಬ್ಬಚ್ದಿಯನ್ನು ಗುರುತಿಸಲಾಗಿದೆ ಗುಬ್ಬಿಗಳ ಅಳವಿನ ಕುರಿತು ಅನೇಕ ಪರಿಸರವಾದಿಗಳು ಹಾಗೂ ಪಕ್ಷಿ ಶ್ರೇಮಿಗಳು ಜಾಗೃತಿ ಮೂಡಿಸುತ್ತಿದ್ದಾರೆ ಗುಬ್ಬಚ್ಚಯು ಮೊದಲು ಎಲೆಲ್ಲೂ ಕಣ್ಣಿಗೆ ಕಾಣುವ ಒಂದು ಹಕ್ಕಿಯಾಗಿತ್ತು ಇದು ಹೆಚ್ಚು ಜನರ ಮಧ್ಣೆಯೇ ವಾಸಿಸಲು ಬಯಸುತ್ತಿತ್ತು ಗುಬ್ಬಚ್ಚಿಯು ಧಾನ್ಯ ಹುಳು ಮತ್ತು ಗಿಡದ ಎಳೆ ಕುಡಿಗಳನ್ನು ತಿನ್ನುವ ಪುಟ್ಟ ಹಕ್ಕಿ ಇದರ ಸಂತತಿ ಉಳಿಯಬೇಕೆಂದರೆ ಕನಿಷ್ಠ ಕಾಳಜಿಯನ್ನು ಪ್ರತಿಯೊಬ್ಬರೂ ತೆಗೆದುಕೊಳ್ಳುವಂತಾಗಬೇಕು ಪರಿಸರ ಸಮತೋಲನ ಕಾಯ್ದುಕೊಳ್ಳಲು ಪಕ್ಷಿ ಸಂಕುಲ ಹೆಚ್ಚು ಹೆಚ್ಚು ಉಳಿಯಬೇಕಿದೆ ಈ ಕುರಿತು ಇಂದಿನ ಮಕ್ಕಳಿಗೆ ಹೆಚ್ಚು ತಿಳಿವಳಿಕೆ ನೀಡಬೇಕಾಗಿದೆ ಈ ಹಿನ್ನೆಲೆ ಮಕ್ಕಳಂದ ಮಣ್ಣಿನ ಮಡಿಕೆ ಮುಚ್ಚಳ ನೀರಿನ ಬಾಟಲಿಗಳ ಮೂಲಕ ಶಾಲೆಯ ಆವರಣದಲ್ಲಿ ಮತ್ತು ಸುತ್ತಮುತ್ತಲಿನ ಗಿಡಗಳಲ್ಲಿ ಪಕ್ಷಿಗಳಿಗೆ ನೀರು ಕಾಳು ಇಟ್ಟು ಗುಬ್ಬಚ್ಚಿ ದಿನವನ್ನು ಧಾರವಾಡದ ಗುಬ್ಬಚ್ಚಿ ಗೂಡು ಶಾಲೆ ಮಕ್ಕಳು ಆಚರಿಸುತ್ತಿದ್ದಾರೆ ಮರಗಳ ಪಕ್ಕದಲ್ಲಿರುವ ಮನೆಗಳ ಸದಸ್ಥರಿಗೆ ಗುಬ್ಬಚ್ಚಿ ಮತ್ತು ಇತರ ಪಕ್ಷಿಗಳಿಗೆ ನೀರು ದೊರಕುವಂತೆ ಮಾಡಲು ಅರಿವನ್ನು ಮಕ್ಕಳು ನೀಡುವರು ಎಂದು ಗುಬ್ಬಟ್ಟಿ ಗೂಡು ಶಾಲೆಯ ಗೌರವ ಅಧ್ಯಕ್ಷ ಶಂಕರ ಹಲಗತ್ತಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಮತದಾನದ ಪ್ರಮಾಣ ಹೆಚ್ಚಸಲು ವಿವಿಧ ಜಿಲ್ಲಾ ಸ್ವೀಪ್ ಸಮಿತಿಗಳು ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿವೆ ಧಾರವಾಡದ ಬ್ಯಾಹಟ್ಟ ಗ್ರಾಮದಲ್ಲಿ ನಿನ್ನೆ ಕುದುರೆ ಮೂಲಕ ಮತದಾರರನ್ನು ಜಾಗೃತಿಗೊಳಿಸುವ ವಿನೂತನ ಪ್ರಯತ್ನ ನಡೆಯಿತು ನಿಮ್ಮ ಮತ ನಿಮ್ಮ ಹಕ್ಕು ಮತವನ್ನು ಮಾರಿಕೊಳ್ಳಬೇಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಎಂಬ ಸಂದೇಶಗಳೊಂದಿಗೆ ಅಲಂಕೃತಗೊಂಡಿದ್ದ ಕುದುರೆಯು ಗ್ರಾಮದ ಶ್ರಮುಖ ಬೀದಿಗಳಲ್ಲಿ ಸಂಚರಿಸಿತು

ಈ ಸಂದರ್ಭದಲ್ಲಿ ಮಾತನಾಡಿದ ಧಾರವಾಡ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಿ

ಸತೀಶ ಪ್ರಜಾತಂತ್ರ ವ್ವವಸ್ಟೆ ಗಟ್ಟಗೊಳಿಸಲು ಎಲ್ಲರೂ ಮತದಾನ ಮಾಡಬೇಕು ಯಾವುದೇ ಆಮಿಷ ಪ್ರಲೋಭನೆಗಳಿಗೆ ಒಳಗಾಗಬೇಡಿ ಎಂದು ಹೇಳದರು ಲೋಕಸಭಾ ಚುನಾವಣೆ ಹಿನ್ನೆಲೆ ಅನಧಿಕೃತ ಆರ್ಥಿಕ ವ್ಯವಹಾರಗಳ ಮೇಲೆ ಕಟ್ಟುನಿಟ್ಟನ ನಿಗಾ ವಹಿಸಿ ತಪಾಸಣೆ ಕಾರ್ಯವನ್ನು ಚುರುಕುಗೊಳಿಸುವಂತೆ ಚುನಾವಣಾಧಿಕಾರಿಯೂ ಆಗಿರುವ ಬಾಗಲಕೋಟೆ ಜಲ್ಲಾಧಿಕಾರಿ ಆರ್ ರಾಮಚಂದ್ರನ್ ಅಧಿಕಾರಿಗಳಗೆ ಸೂಚಿಸಿದ್ದಾರೆ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಸ್ವಾಯಿ ಸಮಿತಿ ಸಭಾಭವನದಲ್ಲಿ ನಿನ್ನೆ ಸಹಾಯಕ ವೆಚ್ಚ ವೀಕ್ಷಕ ಹಾಗೂ ಲೆಕ್ಕ ಪರಿಶೀಲನಾ ತಂಡಗಳಗೆ ಆಯೋಜಿಸಿದ್ದ ತರಬೇತಿಯಲ್ಲಿ ಪಾರ್ಗೊಂಡು ಅವರು ಮಾತನಾಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಧಾರವಾಡದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಬಹು ಮಹಡಿ ಕಟ್ಟಡ ಕುಸಿತ ಇಬ್ಬರ ಸಾವು ಹಲವು ಮಂದಿಗೆ ಗಾಯ ಅವಶೇಷಗಳಡಿ ಸಿಲುಕಿದವರ ರಕ್ಷಣಾ ಕಾರ್ಯಾಚರಣೆ ಮುಂದುವರಿಕೆ

ಿ ಮೈ ಭೀ ಚೌಕೀದಾರ್ ಅಭಿಯಾನದೊಂದಿಗೆ ಕೈ ಜೋಡಿಸಿದವರೊಡನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಇಂದು ವೀಡಿಯೋ ಸಂವಾದ ಿ ಇಂದು ವಿಶ್ವ ಗುಬ್ಬಚ್ಚಿಗಳ ದಿನ ಗುಬ್ಬಚ್ಚಿಗಳ ಉಳಿವಿಗೆ ಅರಿವು ಮೂಡಿಸಲು ಹಲವು ಕಾರ್ಯಕ್ರಮ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು